ಜಮ್ನು ಮತ್ತು ಕಾಶ್ಮೀರದ ಡೋಡಾ ಜಿಲ್ಲೆಯಲ್ಲಿ ಉಗ್ರರ ಅಡಗುತಾಣಗಳನ್ನು ಸ್ಪೋಟಿಸಿದ ಭದ್ರತಾ ಪಡೆ ಅಪಾರ ಪ್ರಮಾಣದ ಶಸ್ತಾಸ್ತ ವಶ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿ ಇಂದು ನಡೆಯಲಿರುವ ವಿಶೇಷ ಸಮಾರಂಭದಲ್ಲಿ ವಿಶ್ವಸಂಸ್ಲೆಯ ಅತ್ತುನ್ನತ ಪರಿಸರ ಮರಸ್ಥಾರವಾದ ಚಾಂಪಿಯನ್ ಆಫ್ ದಿ ಆರ್ಥ್ ಪ್ರಶಸ್ತಿ ಸೀಕರಿಸಲಿದ್ದಾರೆ ವಿಶ್ವಸಂಸ್ಥೆಯ ಮಹಾಕಾರ್ಯದರ್ತಿ ಆಂಟೊನಿಯೊ ಗುಟೆರಸ್ ಆವರು ದೆಹಲಿಯ ಪ್ರವಾಸಿ ಭಾರತೀಯ ಕೇಂದ್ರದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಿದ್ಲಾರೆ ಇದೇ ವೇಳೆ ಪ್ರಧಾನಿ ಸಭೆಯನ್ನು ಉದ್ಲೇಶಿಸಿ ಮಾತನಾಡಲಿದ್ಲಾರೆ

ಸುಶ್ತಿರ ಅಭಿವೃದ್ದಿ ಮತ್ತು ಪವಾಮಾನ ಬದಲಾವಣೆ ಕ್ಷೇತ್ರದಲ್ಲಿ ಸಲ್ಲಿಸಿದ ನಾಯಕತ್ವ ಮತ್ತು ಮಹತ್ತರ ಕೊಡುಗೆ ಪರಿಗಣಿಸಿ ಈ ಪ್ರತಿಷ್ಠಿತ ಪ್ರಶಸ್ತಿ ನೀಡಲಾಗುತ್ತಿದೆ ನವದೆಪಲಿಯಲ್ಲಿಂದು ಪ್ರವಾಸಿ ಭಾರತೀಯ ಕೇಂದ್ರದಲ್ಲಿ ಪ್ರಧಾನಮಂತ್ರಿಗೆ ನೀಡಲಾಗುವ ಪ್ರಶಸ್ತಿ ಸಮಾರಂಭವನ್ನು ದೆಪಲಿಯ ಆಲ್ ಇಂಡಿಯಾ ರೇಡಿಯೊದಲ್ಲಿ ನೇರ ಪ್ರಸಾರ ಮಾಡಲಾಗುತ್ತದೆ

ಅಂತಾರಾಷ್ಷೀಯ ಸೌರಶಕ್ತಿ ಮೈತ್ರಿ ಐಎಸ್ ಎ ಪವಾಮಾನ ನ್ನಾಯವನ್ನು ಖಾತ್ರಪಡಿಸುವ ಕಡೆಗೆ ಒಂದು ಹೆಜ್ಜೆಯಾಗಿದ್ಲು ಇಡೀ ಪ್ರಪಂಚಕ್ಕೆ ಭರವಸೆಯ ಸಂಕೇತವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ನವದೆಹಲಿಯಲ್ಲಿ ನಿನ್ನೆ ಅಂತಾರಾಷ್ಷೀಯ ಸೌರಶಕ್ತಿ ಮೈತ್ರಿಯ ಮೊದಲ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಪ್ರಧಾನಿ ಇಂಧನ ಅವಶ್ಯಕತೆಯ ಮೇಲೆ ಒಪೆಕ್ ಇಂದು ನಿರ್ವಹಿಸಿದ ಪಾತ್ರವನ್ನು ಐಎಸ್ ಐ ನಿರ್ವಹಿಸಲಿದೆ

ಜತೆಗೆ ಪ್ವಾರಿಸ್ ಒಪ್ಪಂದದ ಗುರಿಗಳನ್ನು ಪೂರೈಸುವ ನಿಟ್ಟಿನಲ್ಲಿ ನವೀಕರಿಸಬಹುದಾದ ಇಂಧನವನ್ನು ನಿಯೋಜಿಸುವುದಕ್ಕಾಗಿ ಭಾರತ ಕ್ರೀಯಾ ಯೋಜನೆಯಲ್ಲಿ ಕೆಲಸ ಮಾಡಲು ಪ್ರಾರಂಭಿಸಿದೆ

ಸೌರಶಕ್ತಿ ಬಳಕೆಗೆ ಭರಾತ ಕೈಗೊಂಡಿರುವ ಕ್ರಮಗಳನ್ನು ವಿಶ್ವಸಂಸ್ವೆಯ ಮಹಾಪ್ರಧಾನ ಕಾರ್ಯದರ್ಶಿ ಆಂಟೊನಿಯೊ ಗುಟೆರಸ್ ಶ್ಲಾಘಿಸಿದ್ದಾರೆ ನ್ನಾಯಮೂರ್ತಿ ರಂಜನ್ ಗೊಗೋಯ್ ಅವರು ಭಾರತದ ಮುಖ್ಯನ್ಯಾಯಮೂರ್ತಿಯಾಗಿ ಇಂದು ಪ್ರಮಾಣವಚನ ಸ್ತೀಕರಿಸಲಿದ್ದಾರೆ ರಾಷ್ಟಪತಿ ಭವನದಲ್ಲಿ ಬೆಳಗ್ಗೆ ರಾಷ್ಟಪತಿ ರಾಮನಾಥ್ ಕೋವಿಂದ್ ಅವರು ರಂಜನ್ ಗೋಗೊಯಿ ಅವರಿಗೆ ಪ್ರತಿಜ್ಞಾ ವಿಧಿ ಬೋಧಿಸಲಿದ್ದಾರೆ ಮುಖ್ಯ ನ್ವಾಯಮೂರ್ತಿ ದೀಪಕ್ ಮಿಶ್ರಾ ಅವರು ನಿನ್ನೆ ನಿವೃತ್ತಿ ಹೊಂದಿದ್ದು ಅವರ ಸ್ಥಾನವನ್ನು ರಂಜನ್ ಗೊಗೋಯ್ ತುಂಬಲಿದ್ದಾರೆ

ಎನ್ಡಿಎ ಸರ್ಕಾರದ ವಿರುದ್ಧ ಆಧಾರ ರಹಿತ ಸುಳ್ಳು ಆರೋಪಗಳನ್ನು ಮಾಡುವ ಮೂಲಕ ಎಐಸಿಸಿ ಅಧ್ಯಕ್ಷ ರಾಪುಲ್ ಗಾಂದಿ ಸದಾ ಸುದ್ದಿಯಲ್ಲಿರಲು ಪವಣಿಸುತ್ತಿದ್ದಾರೆ ಎಂದು ಬಿಜೆಪಿ ಆರೋಪಿಸಿದೆ ಬಿಜೆಪಿಯ ಮಾಧ್ಯಮ ವಿಭಾಗದ ಮುಖ್ಯಸ್ಥ ಅನಿಲ್ ಬಲೂನಿ ನವದೆಪಲಿಯಲ್ಲಿ ಸುದ್ದಿಗಾರೊಂದಿಗೆ ಮಾತನಾಡಿ ರಾಹುಲ್ ಗಾಂಧಿಯವರು ಯಾವಾಗಲೂ ಸುಳ್ಳಿನ ಆಧಾರದ ಮೇಲೆ ನಿಂತಿರುತ್ತಾರೆ ಎನ್ಡಿಎ ಸರ್ಕಾರದ ವಿರುದ್ಧ ಮಾತನಾಡಲು ಅವರಿಗೆ ಯಾವುದೇ ವಿಚಾರ ಸಿಗದಿದ್ದಾಗ ರಫೇಲ್ ಏರ್ಕಾಫ್ಟ್ ವ್ಯವಹಾರ ವಿಷಯವನ್ನು ಆಗಾಗ ಪ್ರಸ್ತಾಪಿಸುತ್ತ ಪ್ರತಿಬಾರಿಯೂ ಒಂದೇ ಸ್ತಿಪ್ಟ್ ಇಟ್ಟುಕೊಂಡು ಆರೋಪ ಮಾಡುತ್ತಾರೆ ಎಂದು ದೂರಿದರು ಕೆಟ್ಟ ಸಂವಹನ ಮತ್ತು ಸುಳ್ಳಿನ ಆಧಾರದ ಮೇಲೆ ತಮ್ಮ ರಾಜಕೀಯ ಜೀವನ ಆಂರಭಿಸಿರುವ ರಾಮಲ್ಗಾಂಧಿಯವರು ತಮ್ಮ ರಾಜಕೀಯ ಎದುರಾಳಿಗಳನ್ನು ತಮ್ಮಂತೆಯೇ ಎಂದು ಭಾವಿಸಿರುವಂತಿದೆ ಎಂದು ಅದಿಲ್ ಬಲೂನಿ ವ್ಯಂಗ್ಯ ಮಾಡಿದರು ಮಹಾತ್ಮ ಗಾಂಧಿ ಜಯಂತಿ ಅಂಗವಾಗಿ ನವದೆಪಲಿಯಲ್ಲಿ ನಿನ್ನೆ ಆಯೋಜಿಸಲಾಗಿದ್ದ ದೇಶದ ಅತಿದೊಡ್ಡ ಕೌಶಲ ಸ್ಪರ್ಧೆ ಭಾರತ ಕೌಶಲ ರಾಷ್ಟೀಯ ಸ್ಪರ್ಧೆಯನ್ನು ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಉದ್ಘಾಟಿಸಿದರು ಸ್ಪರ್ಧಿಗಳಿಗೆ ಅಭಿನಂದನೆ ಸಲ್ಲಿಸಿದ ಅವರು ವಿಶ್ವದಲ್ಲೇ ಭಾರತವನ್ನು ಕೌಶಲ ರಾಜಧಾನಿ ಮಾಡುವುದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಯೋಜನೆಯಾಗಿದೆ ಈ ಸ್ಪರ್ಧೆ ಪ್ರಧಾನಿ ಅವರ ಕನಸಿಗೆ ಪೂರಕವಾಗಿದೆ ದಿವ್ಯಾಂಗರು ಮತ್ತು ವಿಶೇಷ ಚೇತನರು ಈ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿರುವುದು ಸಂತಸದ ವಿಷಯ ಎಲ್ಲ ಸ್ಪರ್ಧಿಗಳಿಗೂ ಅಭಿನಂದನೆಗಳು ಎಂದು ತಿಳಿಸಿದರು

ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಗಾಂಧಿಜಿಯವರು ತಮ್ಮ ತತ್ವ ಮತ್ತು ಸಿದ್ಧಾಂತಗಳ ಮೂಲಕ ಇಡೀ ವಿಶ್ವಕ್ಕೇ ಮಾದರಿಯಾಗಿದ್ದು

ಇದೇ ಸಂದರ್ಭದಲ್ಲಿ ಕೇಂದ್ರ ವಾರ್ತಾ ಸಚಿವರು ಗಾಂಧೀಜಿಯವರ ಬದುಕು ಮತ್ತು ಬೋಧನೆಗಳನ್ನು ಕುರಿತ ಪನ್ನೊಂದು ಮಸ್ತಕಗಳನ್ನು ಲೋಕಾರ್ಪಣೆಗೊಳಿಸಿದರು ಮಲ್ಟಿ ಮೀಡಿಯಾ ವಸ್ತು ಪ್ರದರ್ತನವು ಒಂದು ವಾರ ಕಾಲ ಸಾರ್ವಜನಿಕ ಪ್ರದರ್ಶನಕ್ಕೆ ಲಭ್ಯವಾಗಲಿದ್ದು ವಾರ್ತಾ ಮತ್ತು ಸಾರ್ವಜನಿಕಸಂಪರ್ಕ ಇಲಾಖೆಯ ಅಂಗಸಂಸ್ಥೆಗಳಿಂದ ಮಾಹಿತಿ ತಂತ್ರಜ್ಞಾನ ವಿಭಾಗ ಹಾಗೂ ಬ್ಯೂರೋ ಆಫ್ ಜಿಟರೀಚ್ ಕಮ್ಯೂನಿಕೇಷನ್ ವಿಭಾಗ ಇದನ್ನು ಜಂಟಿಯಾಗಿ ಆಯೋಜಿಸಿವೆ ಇಲಾಖೆಯ ಕಾರ್ಯದರ್ಶಿ ಅಮಿತ್ ಖರೆ ಮಾತನಾಡಿ ಮಹಾತ್ಸಗಾಂಧಿ ಅವ ತತ್ವ ಸಿದ್ದಾಂತ ಹಾಗೂ ಜೀವನ ಪ್ರಯಾಣವನ್ನು ಈ ವಸ್ತು ಪ್ರದರ್ಶನ ಸಮಗ್ರವಾಗಿ ತೆರೆದಿಡಲಿದೆ ಎಂದು ತಿಳಿಸಿದರು ಜಮ್ಮ ಮತ್ತು ಕಾಶ್ಮೀರದ ಡೋಡಾ ಜಿಲ್ಲೆಯಲ್ಲಿ ಉಗ್ರರ ಅಡಗುತಾಣಗಳ ಮೇಲೆ ದಾಳಿ ನಡೆಸಿದ ಭದ್ರತಾ ಪಡೆಗಳು ಅಪಾರ ಪ್ರಮಾಣದ ಶಸ್ತಾಸ್ತ ಮತ್ತು ಮದ್ದು ಗುಂಡುಗಳನ್ನು ವಶಪಡಿಸಿಕೊಂಡಿವೆ

ಡೋಡಾ ಜಿಲ್ಲೆಯಲ್ಲಿ ಉಗ್ರರು ಈ ಅಡಗುತಾಣಗಳನ್ನು ಬಳಸುತ್ತಿದ್ದು

ಮಹಾತ್ಮ ಗಾಂಧಿಗೆ ಗೌರವ ಸಲ್ಲಿಸುವ ನಿಟ್ಟನಲ್ಲಿ ಬ್ರಿಟಿಷ್ ಪ್ರೇರಿತ ಘಟಿಕೋತ್ಸವದ ಸಮವಸ್ತಗಳನ್ನು ಸಾಂಪ್ರದಾಯಿಕ ಭಾರತೀಯ ಉಡುಪುಗಳಿಗೆ ಬದಲಾಯಿಸುವಂತೆ ದೇಶದ ಎಲ್ಲಾ ವಿಶ್ವವಿದ್ಯಾಲಯಗಳಿಗೆ ಕೇಂದ್ರ ಮಾನವ ಸಂಪನ್ಮೂಲ ಅಭಿವೃದ್ದಿ ಸಚಿವ ಪ್ರಕಾಶ್ ಜಾವಡೇಕರ್ ಮನವಿ ಮಾಡಿದ್ದಾರೆ ಈ ಕುರಿತು ನಿನ್ನೆ ವಿಶ್ವವಿದ್ಯಾಲಯಗಳಿಗೆ ವಿಡಿಯೋ ಸಂದೇಶ ಕಳುಹಿಸಿರುವ ಅವರು ವಿಶ್ವವಿದ್ಯಾಲಯಗಳು ತಮ್ಮ ವಿದ್ಯಾರ್ಥಿಗಳಿಗೆ ವಿನ್ಸಾಸದ ಆಯ್ಲೆಗಳೊಂದಿಗೆ ಬರುವ ಅಥವಾ ಮಾನವ ಸಂಪನ್ನೂಲ ಸಚಿವಾಲಯ ತನ್ನ ವೆಬ್ ಸೈಟ್ ನಲ್ಲಿ ಪ್ರಕಟಿಸಲಾಗಿರುವ ಕೆಲವು ವಿನ್ಯಾಸಗಳನ್ನು ಆಯ್ಕೆ ಮಾಡಿಕೊಳ್ಳುವ ಕುರಿತು ಶಿಫಾರಸು ಮಾಡಬಹುದು ಎಂದು ಸೂಚಿಸಿದ್ದಾರೆ ವಿವಿಧ ಉಪ್ರಮಗಳಿಂದ ಖಾದಿ ಮಾರಾಟ ಹೆಚ್ಚಾಗಿದ್ದು ಇದರಿಂದ ಉದ್ಯೋಗ ಸಹ ಸ್ಟಷ್ಟಿಯಾಗಿದೆ ಎಂದು ಸಚಿವರು ಹೇಳಿದ್ದಾರೆ ಭೌತಶಾಸ್ತಕ್ಕೆ ನೀಡಿದ ಉತ್ಪಷ್ಟ ಕೊಡುಗೆಗಾಗಿ ಈ ಬಾರಿ ಅಮೆರಿಕ ಫ್ರಾನ್ಸ್ ಮತ್ತು ಕೆನಡಾ ದೇಶದ ಮೂವರು ವಿಜ್ಞಾನಿಗಳಿಗೆ ನೊಬೆಲ್ ಪ್ರಶಸ್ತಿಯನ್ನು ಪ್ರಕಟಿಸಲಾಗಿದೆ ಅಮೆರಿಕದ ಆರ್ಥರ್ ಆ್ಯಸ್ಕನ್ ಪ್ರಾನ್ಸ್ನ ಗೆರಾರ್ಡ್ ಮೌರೋ ಮತ್ತು ಕೆನಡಾದ ಡೋನ್ನಾ ಸ್ಟಿಕ್ಲ್ಯಾಂಡ್ ಈ ಪ್ರತಿಷ್ಠಿತ ಪ್ರಶಸ್ತಿಗೆ ಜಂಟಿಯಾಗಿ ಅಯ್ನೆಯಾಗಿದ್ದಾರೆ ಕ್ಷೆಗಾರಿಕಾ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಬಳಸುವ ಉಪಕರಣಗಳಿಗೆ ಸಂಬಂಧಿಸಿದ ಲೇಸರ್ ಫಿಜಿಕ್ಸ್ ವಿಭಾಗದಲ್ಲಿ ಈ ಮೂವರು ವಿಜ್ಞಾನಿಗಳು ಕೈಗೊಂಡ ಸಂಶೋಧನೆಗಾಗಿ ಇವರನ್ನು ಆಯ್ಕೆ ಮಾಡಲಾಗಿದೆ ಕಳೆದ ಐವತ್ತೈದು ವರ್ಷಗಳ ಬಳಿಕ ಈ ಪ್ರಶಸ್ತಿಗಳಿಸಿದ ಮಹಿಳಾ ಉಪನ್ಯಾಸಕಿ ಎಂಬ ಹೆಗ್ಗಳಿಕೆಗೆ ಕೆನಡಾದ ಡೋನ್ನಾ ಸ್ಟಿಕ್ಲ್ಯಾಂಡ್ ಅವರು ಪಾತ್ರರಾಗಿದ್ದಾರೆ

ರಾಷ್ಟೀಯ ಚುನಾವಣೆ ಬಳಿಕ ನೂತನ ಸರ್ಕಾರ ರಚನೆಗೊಂಡ ಐದು ತಿಂಗಳ ಬಳಿಕ ಅಧ್ಯಕ್ಷರ ಆಯ್ಕೆ ನಡೆದಿದೆ